ಜನತೆ ಜಿಲ್ಲಾಡಳಿತದ ಸಹಕಾರದಿಂದ ಮೈಸೂರು ಜಿಲ್ಲೆ ಕೊರೋನಾ ಮುಕ್ತ ಸಚಿವ ಎಸ್

ನಾಳೆಯಿಂದ ದೇಶಾದ್ದಂತ ನಾಲ್ಕನೇ ಹಂತದ ಲಾಕ್ಡೌನ್ ಗೃಹ ಇಲಾಖೆಯಿಂದ ಇಂದು ಹೊಸ ಮಾರ್ಗಸೂಚಿ ಪ್ರಕಟ ಸಂಭವ

ನವದೆಹಲಿಯಲ್ಲಿಂದು ಹಣಕಾಸು ಖಾತೆ ರಾಜ್ಯ ಸಚಿವ ಅನುರಾಗ್ ಠಾಕೂರ್ ಅವರೊಂದಿಗೆ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಲಾಕ್ಡೌನ್ ಸಂದರ್ಭದಲ್ಲಿ ಹೆಚ್ಚು ಜನರಿಗೆ ಮಹತ್ಹಾಗಾಂಧಿ ರಾಷ್ವೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಉದ್ಯೋಗ ದೊರೆಯುತ್ತಿದ್ದು

ಆರೋಗ್ಯ ವಲಯದ ಸುಧಾರಣೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ಆದ್ದತೆ ನೀಡುತ್ತಿದ್ದು ಆರೋಗ್ಯ ಕ್ಷೇತ್ರದ ಹೂಡಿಕೆ ಹೆಚ್ಚಳ ಮಾಡಲು ಆದ್ದತೆ ನೀಡಲಾಗಿದೆ ಸಾರ್ವಜನಿಕ ಆರೋಗ್ಯ ಕ್ಷೇತ್ರದ ಮೂಲ ಸೌಕರ್ಯ ಹೆಚ್ಚಳಕ್ಕಾಗಿ ಹೂಡಿಕೆ ಹೆಚ್ಚಿಸಲಾಗುವುದು ಎಂದರು ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಆರೋಗ್ಯ ಮತ್ತು ವೆಲ್ನೆಸ್ ಕೇಂದ್ರಗಳ ಸಂಚ್ಯೆ ವೃದ್ಧಿಸಲಾಗುವುದು

ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಇದಕ್ಕಾಗಿ ಪ್ರಯೋಗಾಲಯ ಸೇರಿದಂತೆ ಆಸ್ಪತ್ರೆಗಳನ್ನು ಸರ್ವರೀತಿಯಲ್ಲೂ ಸಜ್ಜುಗೊಳಿಸಲಾಗುವುದು

ಈಗಾಗಲೇ ಶಿಕ್ಷಣಕ್ಕಾಗಿ ಮೂರು ವಾಹಿನಿಗಳು ಕಾರ್ಯನಿರ್ವಹಿಸುತ್ತಿದ್ದು

ವಿದ್ಯಾರ್ಥಿಗಳು ಮತ್ತಿತರರ ವ್ಯಕ್ತಿತ್ವ ವಿಕಸನ ಉದ್ದೇಶಕ್ಕಾಗಿ ಮೊಬೈಲ್ ಮೂಲಕ ಸೂಕ್ತ ಜಾಗೃತಿ ಶಿಕ್ಷಣ ನೀಡಲಾಗುವುದು ಎಂದರು

ಉಡುಪಿ ಜಿಲ್ಲೆಯಲ್ಲಿ ಕ್ವಾರಂಟೈನ್ಗೆ ಒಳಗಾಗಿದ್ದ ಕುಂದಾಪುರ ತಾಲೂಕಿನ ಒಬ್ಬರು ಮಣಿಪಾಲದ ಆಸ್ಪತ್ತೆಯಲ್ಲಿ ಮೂರು ದಿನಗಳ ಹಿಂದೆ ಮೃತಪಟ್ಟದ್ದು ವೈದ್ಯಕೀಯ ವರದಿಗಳ ಪ್ರಕಾರ ಮೃತ ವಕ್ಷಿಯಲ್ಲಿ ಕೊರೋನಾ ಸೋಂಕು ಇರುವುದು ದೃಢಪಟ್ಟದೆ ಅವರಿಗೆ ಚಿಕಿತ್ಸೆ ನೀಡಿದ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿಯನ್ನು ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ

ವಲಸೆ ಕಾರ್ಮಿಕರು ತಮ್ಮ ಊರು ತಮ್ಮ ಜಿಲ್ಲೆಗಳಿಗೆ ಹೋಗಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಿಶೇಷ ವ್ಯವಸ್ಥೆ ಕಲ್ಪಿಸಿವೆ

ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದ್ ಆಗಿದ್ದ ದಂತಾ ಚಿಕಿತ್ಲಾಲಯಗಳು ನಾಳೆಯಿಂದ ಆರಂಭವಾಗಲಿವೆ ಚಿಕಿತ್ಸೆಗೆ ಬರುವ ರೋಗಿಗಳು ಚಿಕಿತ್ಲಾ ಕೇಂದ್ರದಲ್ಲಿ ಮುಂಚಿತವಾಗಿ ದೂರವಾಣಿ ಮೂಲಕ ಹೆಸರು ನೋಂದಾಯಿಸಿಕೊಳ್ಳಬೇಕು ಶೀತ ಕೆಮ್ಮು ಜ್ವರ ನೆಗಡಿ ಉಸಿರಾಟದ ತೊಂದರೆ ಇರುವವರು ಚಿಕಿತ್ಸಾ ಕೇಂದ್ರಕ್ಕೆ ಬರಬಾರದು ಎಂದು ಜಿಲ್ಲಾಡಳಿತ ಸೂಚನೆ ನೀಡಿದೆ

ಸೋಮಶೇಖರ್ ಹೇಳಿದ್ದಾರೆ ನಂಜನಗೂಡಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೈಸೂರು ಜಿಲ್ಲೆಯನ್ನು ಕೊರೋನಾ ಮುಕ್ತ ಜಿಲ್ಲೆಯನ್ನಾಗಿ ಮಾಡುವಲ್ಲಿ ಪೊಲೀಸರು ವೈದ್ವರು ದಾದಿಯರು ಜಿಲ್ಲಾಡಳಿತ ಹಗಲು ಇರುಳು ಶ್ರಮ ಹಾಕಿ ಕೆಲಸ ಮಾಡಿದೆ ಜಿಲ್ಲೆಯ ಜನರು ಸರ್ಕಾರದೊಂದಿಗೆ ಸಹಕರಿಸಿ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡಿದ್ದಾರೆ ಒಟ್ಟಾರೆ ಎಲ್ಲರ ಪರಿಶ್ರಮದಿಂದ ಮೈಸೂರು ಕೊರೋನಾ ಮುಕ್ತವಾಗಿದೆ ದೇವಾಸ್ಥಾನ ಸಾರಿಗೆ ಚಟುವಟಿಕೆ ಪುನರಾರಂಭ ಕುರಿತು ಕೇಂದ್ರದ ಹೊಸ ಮಾರ್ಗ ಸೂಚಿಗಳನ್ನು ಪರಿಶೀಲಿಸಿ ರಾಜ್ಯ ಸರ್ಕಾರ ಸದ್ದದಲ್ಲೇ ಅಂತಿಮ ತೀರ್ಮಾನ ತೆಗೆದುಕೊಳ್ಳುತ್ತದೆ ಎಂದು ಸಚಿವರು ಹೇಳಿದರು

ಇಂದು ಗೃಪ ಇಲಾಖೆಯಿಂದ ಇಂದು ಹೊಸ ಮಾರ್ಗಸೂಚಿ ಪ್ರಕಟವಾಗುವ ಸಾಧ್ಯತೆ ಇದೆ

ಹೊಸ ರೂಪುರೇಷೆಯೊಂದಿಗೆ ಪ್ರಕಟವಾಗಲಿದೆ ಎಂದು ಹೇಳಿದ್ದರು ದೇತಾದ್ಯಂತ ಪ್ರಕರಣಗಳ ಸಂಖ್ಯೆ ಹೆಚ್ಚುತ್ತಿದ್ದರೂ ಸಹ ಆರ್ಥಿಕತೆಯ ಸಂದಿಗ್ದ ಪರಿಸ್ಥಿತಿ ಎದುರಾಗಿರುವ ಹಿನ್ನೆಲೆಯಲ್ಲಿ ಹಲವಾರು ಕ್ಷೇತ್ರಗಳಿಗೆ ವಿನಾಯಿತಿ ನೀಡುವ ಸಾಧ್ಯತೆ ಇದೆ

ರೈತರು ಭೂಮಿಯನ್ನು ಹದ ಮಾಡಿ ಭಿತ್ತನೆಗೆ ಸಿದ್ದರಾಗುತ್ತಿದ್ದಾರೆ ಕೊರೋನಾ ಸಂಕಪ್ಟದ ಹಿನ್ನೆಲೆಯಲ್ಲಿ ಭವಿಷ್ಠದ ಬಗ್ಗೆ ಚಂತೆ ಮಾಡುತ್ತಿದ್ದ ರೈತರಿಗೆ ಪೂರ್ವ ಮುಂಗಾರು ಮಳೆ ನೆಮ್ಮದಿ ಸಮಾಧಾನ ತಂದಿದ್ದು

ಭಾರತ ಜಗತ್ತಿನಲ್ಲಿಯೇ ಕಲ್ಲಿದ್ದಲು ಉತ್ಪಾದನೆ ಮಾಡುವ ಮೂರನೇ ಅತಿದೊಡ್ಡ ದೇಶವಾಗಿದೆ ಸರ್ಕಾರದ ಪ್ಯಾಕೇಜು ಭಾರತದ ಸ್ಪರ್ಧೆಗೆ ಪೂರಕವಾಗಿದೆ ಕೇಂದ್ರದ ನಿರ್ಧಾರ ಸಕಾಲಿಕ ಮತ್ತು ಸ್ವಾಗತಾರ್ಹ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ